ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳ ಹಿರಿಯ ಪ್ರತಿನಿಧಿಗಳು ಪೀಪಲ್ಲ್ ಡೆಮಾಕ್ರಟಕ್ ಪಾರ್ಟ ನ್ಯಾಪನಲ್ ಕಾನ್ವರೆನ್ಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ

ರಾಜ್ವದಲ್ಲಿ ಕಾನೂನು ಸುವ್ಚವಸ್ಥೆ ಪರಿಸ್ಥಿತಿ ಕುಸಿದಿರುವ ಹಾಗೂ ರಾಷ್ವೀಯ ಹಿತಾಸಕ್ತಿಯನ್ನು ಪರಿಗಣಿಸಿ ಪ್ರಾದೇಶಿಕ ಪಕ್ಷದೊಂದಿಗೆ ಮೂರು ವರ್ಷಗಳ ತನ್ನ ಮ್ನೆತ್ರಿಯನ್ನು ಬಿಜೆಪಿ ಕಡಿದುಕೊಂಡ ನಂತರ ಪಿಡಿಪಿ ಬಿಜೆಪಿ ಮೈತ್ರಿ ಸರ್ಕಾರ ಮುರಿದುಬಿದ್ದ ಒಂದು ದಿನದ ನಂತರ ಬುಧವಾರ ರಾಜ್ಷಪಾಲರ ಆಡಳಿತವನ್ನು ಜಾರಿಗೊಳಿಸಲಾಯಿತು

ಓರ್ವ ಪೊಲೀಸ್ ಹುತಾತ್ನರಾಗಿದ್ದಾರೆ ಫಟನೆಯಲ್ಲಿ ಓರ್ವ ನಾಗರಿಕ ಸಹ ಮೃತಪಟ್ಟದ್ದಾನೆ ಭಯೋತ್ಪಾದಕರು ಅಡಗಿದ್ದಾರೆ ಎಂಬ ಬೇಹುಗಾರಿಕೆಯ ಖಚಿತ ಮಾಹಿತಿಯ ನಂತರ ಆ ಪ್ರದೇಶವನ್ನು ಸುತ್ತುವರೆದು ಶೋಧನಾ ಕಾರ್ಯಾಚರಣೆ ಆರಂಭಿಸಲಾಯಿತು ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಕಾರ್ಯಾಚರಣೆ ವೇಳೆ ಮನೆಯೊಂದರಲ್ಲಿ ಅಡಗಿದ್ದ ಉಗ್ರರು ಭದ್ರತಾ ಪಡೆಗಳ ಮೇಲೆ ಗುಂಡು ಹಾರಿಸಿದರು ಗುಂಡಿನ ಚಕಮಕಿಯಲ್ಲಿ ಮನೆಯ ಮಾಲಿಕ ಸಹ ಮೃತಪಟ್ಟಿದ್ದಾನೆ ಕಾನೂನು ಸುವ್ದವಸ್ಥೆ ಕಾಪಾಡುವ ಹಿನ್ನೆಲೆಯ ಕ್ರಮವಾಗಿ ಶ್ರೀನಗರ ಅನಂತನಾಗ್ ಪುಲ್ವಾಮಾ ಜಿಲ್ಲೆಗಳಲ್ಲಿ ಮೊಬೈಲ್ ಇಂಟರ್ ನೆಟ್ ಸೇವೆಯನ್ನು ಸ್ಲಗಿತಗೊಳಿಸಲಾಗಿದೆ

ಭಯೋತ್ವಾದಕರು ಪೊಲೀಸರು ಹಾಗೂ ಸಿಆರ್ಪಿಎಫ್ ಪಡೆಗಳ ಮೇಲೆ ಗ್ರನೇಡ್ ಎಸೆದಿದ್ದಾರೆ

ಗಾಯಗೊಂಡ ಸಿಬ್ಬಂದಿಯನ್ನು ಆಸ್ಪತ್ತೆಗೆ ಸ್ವಳಾಂತರಿಸಲಾಗಿದ್ದು ಅವರ ಸ್ವಿತಿ ಸ್ವಿರವಾಗಿದೆ ಎಂದು ವರದಿಯಾಗಿದೆ ಇತರೆ ಯಾವುದೇ ಹಾನಿಯಾಗಿರುವ ಬಗ್ಗೆ ತಕ್ಷಣದ ವರದಿ ಲಭ್ಯವಾಗಿಲ್ಲ

ಈ ಸಾಧನೆಯ ಪ್ರಗತಿ ಇಡೀ ಜಗತ್ತು ಭಾರತದತ್ತ ನೋಡುವಂತೆ ಮಾಡಿದೆ ಎಂದು ನುಡಿದರು ದೇಶದ ಆರ್ಥಿಕ ದೆಳವಣಿಗೆಯ ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದ ಅವರು ಕಳೆದ ನಾಲ್ಲು ವರ್ಷಗಳಲ್ಲಿ ವಿದೇಶಿ ನೇರ ಹೂಡಿಕೆಯ ಅರಿವು ಹಾಗೂ ವಿದೇಶಿ ವಿನಿಮಯ ಮೀಸಲು ದಾಖಲೆಯ ಹೆಚ್ಲಳ ಕಂಡಿದೆ ಎಂದರು

ಡಿ ಎ ಸರ್ಕಾರ ಜಾರಿಗೊಳಿಸಿದ ಸರಕು ಮತ್ತು ಸೇವಾ ತೆರಿಗೆ ಮತ್ತಿತರ ಕ್ರಮಗಳು ಆರ್ಥಿಕತೆಯ ಮೇಲೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಿವೆ ಎಂದು ಹೇಳಿದರು ದೇಶ ವಿಳಂಬ ಸಂಸ್ಕೃತಿಯಿಂದ ದೂರ ಸಾಗಿದ್ದು ತಂತ್ರಜ್ಞಾನ ಉದ್ದಮ ವ್ಯವಹಾರವನ್ನು ಸುಲಭಗೊಳಿಸಿದೆ ಇದು ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಹೇಳಿದರು ಎಲೆಕ್ಲಾನಿಕ್ ಸರಕುಗಳ ಆಮದಿನ ಅವಲಂಬನೆಯನ್ನು ತಗ್ಗಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳಿದ ಪ್ರಧಾನಮಂತ್ರಿ ಈ ವಲಯದಲ್ಲಿ ದೇಶ ಸ್ವಾವಲಂಬನೆ ಸಾಧಿಸಬೇಕು ಎಂದು ಕರೆ ನೀಡಿದರು ವಾಣಿಜ್ಞ ಸಚಿವ ಸುರೇಶ್ ಪ್ರಭು ವಸತಿ ಮತ್ತು ನಗರ ವ್ಲವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಸಹ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಮಧ್ಯಪ್ರದೇಶಕ್ಷೆ ಭೇಟಿ ನೀಡಲಿದ್ದು ಇಂದೋರ್ ನಲ್ಲಿ ಸ್ವಚ್ವತಾ ಪರ್ವ ಅಂಗವಾಗಿ ಆಯೋಜಿಸಿರುವ ಶಹರಿ ವಿಕಾಸ್ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳು ನಗರ ನೀರು ಪೂರೈಕೆ ಯೋಜನೆಗಳು ನಗರ ಘನತ್ವಾದ್ಯ ನಿರ್ವಹಣೆ ನಗರ ನೈರ್ಮಲೀಕರಣ ನಗರ ಸಾರಿಗೆ ಅರ್ಬನ್ ಲ್ಲಾಂಡ್ ಸ್ನೇಪ್ ಯೋಜನೆಗಳು ಇದರಲ್ಲಿ ಸೇರಿವೆ ಸ್ವಚ್ದ ನಗರಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಚ್ದತಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ

ಸ್ವಚ್ಛತಾ ಆವಿಷ್ಠಾರ ಸ್ವಚ್ಛತೆಯ ಉತ್ತಮ ಆಚರಣೆ ಹಾಗೂ ಸ್ವಚ್ಛತಾ ಉದ್ದಮಶೀಲತೆಯ ಪ್ರಶಸ್ತಿಯನ್ನು ತಲಾ ಒಬ್ಬರು ಪ್ರಧಾನಮಂತ್ರಿಯಿಂದ ಸ್ವೀಕರಿಸಲಿದ್ದಾರೆ ಜಮ್ಮು ಕಾಶ್ಮೀರ ನಾಗರಿಕರ ಮಾನವ ಹಕ್ಕುಗಳಿಗೆ ಭಯೋತ್ಪಾದಕರು ಬೆದರಿಕೆಯೊಡ್ಡಿದ್ದಾರೆ ಎಂದು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಹೇಳದ್ದಾರೆ ಕಾಶ್ಮೀರದ ನ್ನೆಸರ್ಗಿಕ ಸೌಂದರ್ಯ ಕರಕುಶಲಿಗಳು ಹಾಗೂ ಕೃಷಿ ಆ ಪ್ರದೇಶದ ಶಕ್ತಿಯಾಗಿದ್ದು ದೇಶದಲ್ಲಿ ತಲಾ ಆದಾಯದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯವಾಗುವ ಸಾಮರ್ಥ್ಲ ಹೊಂದಿದೆ ಆದರೆ ಭಯೋತ್ಪಾದಕರು ಈ ಸಾಮರ್ಥ್ಲವನ್ನು ಹಾಳುಗೆಡವಿದ್ದಾರೆ

ಮಾನವ ಹಕ್ಕುಗಳಿಗೆ ಮಾವೋವಾದಿಗಳು ಸಹ ಮತ್ತೊಂದು ಬೆದರಿಕೆಯೊಡ್ಡಿದ್ದು ಅವರು ನೆಲೆಸಿರುವ ಬುಡಕಟ್ಟು ಪ್ರದೇಶಗಳಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅವಕಾಶ ನೀಡುತ್ತಿಲ್ಲ ಎಂದು ಹೇಳಿದ್ದಾರೆ ಮಾವೋವಾದಿ ಪ್ರಾಯೋಜಕತ್ವದ ಮಾನವ ಹಕ್ಕುಗಳ ಸಂಘಟನೆಗಳು ಅದು ಕಾಶ್ಮೀರವಿರಲಿ ಅಥವಾ ಛತ್ತೀಸ್ಫಡವಿರಲಿ ಪ್ರತ್ಲೇಕವಾದವನ್ನು ಸಮರ್ಥಿಸುತ್ತದೆ ಎಂದು ದೂರಿದರು ರೈತರ ಹಿತದೃಷ್ಟಿಯಿಂದ ಮತ್ತಷ್ಟು ಪ್ರಯತ್ನಗಳನ್ನು ನಡೆಸುವ ಅಗತ್ತವಿದೆ ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳದ್ದಾರೆ ಮಹಾರಾಷ್ಷದ ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ಅವರು ದೇಶದಲ್ಲಿರುವ ಹಲವು ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಶ್ಥೆಗಳಿಗೆ ತಾವು ಭೇಟ ನೀಡುತ್ತಿದ್ದು ಈ ಸಂಸ್ಥೆಗಳಲ್ಲಿ ನಡೆಯುತ್ತಿರುವ ಕೆಲಸಗಳು ಆಧುನಿಕ ಭಾರತ ನಿರ್ಮಾಣದಲ್ಲಿ ನೆರವಾಗಲಿವೆ ಎಂಬ ಆಶಯ ತಮ್ನದಾಗಿದೆ ಎಂದು ಹೇಳಿದರು ಅವರು ಇಂದು ಬೆಳಗ್ಗೆ ಬಾರಾಮತಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿದ್ಯಾ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿದ್ದರು ದೇಶದಲ್ಲೆಡೆ ವಿಜ್ವಾನ ಕೇಂದ್ರದಂತಹ ಸಂಸ್ಥೆಗಳನ್ನು ಆರಂಭಿಸುವ ಅಗತ್ಭವಿದೆ ಎಂದು ಉಪ ರಾಷ್ಟಪತಿ ನುಡಿದರು ಮಾಜಿ ಕೇಂದ್ರ ಸಚಿವ ಶರತ್ ಪವಾರ್ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರ್ಟೆಕೆ ರಾಜ್ಯ ಸಚಿವ ಗಿರೀಶ್ ಬಾಪಟ್ ಹಾಗೂ ಇತರ ಗಣ್ಣರು ಸಮಾರಂಭದಲ್ಲಿ ಹಾಜರಿದ್ದರು ಬೆಂಗಳೂರಿನ ಬೈಯಪ್ಪನಹಳ್ಳ ಮೆಟ್ರೋ ರೈಲು ನಿಲ್ದಾಣದಿಂದ ಆರು ಬೋಗಿಗಳ ಮೆಟ್ರೋ ರೈಲು ಸಂಚಾರಕ್ಕೆ ಕೇಂದ್ರ ವಸತಿ ಮತ್ತು ನಗರ ವ್ಣವಹಾರಗಳ ಸಚಿವ ಹರ್ದಿಪ್ಸಿಂಗ್ ಪುರಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಈಗ್ಗೆ ಸ್ವಲ್ಪ ಹೊತ್ತಿಗೆ ಮುನ್ನಾ ಹಸಿರು ನಿಶಾನೆ ತೋರಿದರು ಈ ರೈಲು ದೈಯಪ್ಪನಹಳ್ಳ ನಿಲ್ದಾಣದಿಂದ ನಾಯಂಡನಹಳ್ಳ ನಿಲ್ದಾಣದವರೆಗೆ ಅಂದರೆ ನೇರಳೆ ಮಾರ್ಗದಲ್ಲಿ ಸಂಚರಿಸಲಿದ್ದು

ಕೈಲಿನ ಮೊದಲ ಭೋಗಿಯನ್ನು ಮಹಿಳೆಯರಿಗೆ ಮೀಸಲಿಡಲಾಗಿದೆ ಮುಂದಿನ ಒಂದು ವರ್ಷದಲ್ಲಿ ಎಲ್ಲಾ ಮೆಟ್ರೋ ರೈಲುಗಳು ಆರು ಬೋಗಿಗಳನ್ನು ಹೊಂದಿರಲಿವೆ ಎಂದು ತಿಳಿಸಲಾಗಿದೆ ಹವಾಮಾನ ಬದಲಾವಣೆ ಸಮಸ್ವೆ ನಿಭಾಯಿಸಲು ಸಾಮಾನ್ಯ ಹಾಗೂ ಸಂಘಟತ ಕಾರ್ಯಕ್ರಮಗಳಿಗೆ ಪರಿಣಾಮಕಾರಿ ಕೊಡುಗೆಗಳನ್ನು ಸಲ್ಲಿಸಲು ಭಾರತ ಬದ್ದವಾಗಿದೆ ಜಾಗತಿಕ ಒಪ್ಪಂದಗಳ ಉದ್ದೇತಗಳಿಗೆ ಬದ್ದವಾಗಿರುವಂತೆ ಜಗತ್ತು ಭಾರತವನ್ನು ನಿರೀಕ್ಷಿಸುತ್ತದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಹೇಳಿದ್ದಾರೆ ಬ್ರೆಸೆಲ್ ನಲ್ಲಿಂದು ಹವಾಮಾನ ಕುರಿತ ಉನ್ನತ ಮಟ್ಲದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ ಅವರು ಹವಾಮಾನ ಬದಲಾವಣೆಯ ಸಮಸ್ನೆ ನಿಭಾಯಿಸಲು ಭಾರತೀಯ ಮೌಲ್ಲಗಳಲ್ಲಿ ಅಂತರ್ಗತವಾಗಿದೆ ಭೂಮಿಯನ್ನು ತಾಯಿಯೆಂದು ಪರಿಗಣಿಸುತ್ತದೆ ಎಂದು ತಿಳಿಸಿದ್ದಾರೆ ಹವಾಮಾನ ಬದಲಾವಣೆಯ ತನ್ನ ಜವಾಬ್ದಾರಿಯ ಬಗ್ಗೆ ಭಾರತ ಜಾಗೃತಿ ವಹಿಸಿದೆ ಅದರ ಪರಿಣಾಮಗಳನ್ನು ತಡೆಯುವ ನಾಯಕತ್ವವನ್ನು ವಹಿಸಿಕೊಳ್ಳಲು ಬಯಸಿದೆ ಎಂಬ ಶ್ರಧಾನಮಂತ್ರಿಯವರ ಬದ್ದತೆಯನ್ನು ಸುಷ್ನಾ ಸ್ವರಾಜ್ ಈ ಸಂದರ್ಭದಲ್ಲಿ ಪುನರುಚ್ಲರಿಸಿದರು ಮದ್ಲದ ದೊರೆ ವಿಜಯ್ ಮಲ್ಲ ಅವರನ್ನು ತಲೆ ಮರೆಸಿಕೊಂಡಿರುವ ಅಪರಾಧಿ ಎಂದು ಘೋಷಿಸುವಂತೆ ಕೋರಿ ಜಾರಿ ನಿರ್ದೇಶನಾಲಯ ನ್ಯಾಯಾಲಯಕ್ಕೆ ಇಂದು ಅರ್ಜೆ ಸಲ್ಲಿಸಿದೆ ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ಕಾಯ್ವೆಯಡಿ ಅತಿ ದೊಡ್ಡ ಬ್ಲಾಂಕ್ ಸಾಲ ಸುಸ್ತಿದಾರನ ವಿರುದ್ದ ಕಾಯ್ದೆಯನ್ನು ಮೊದಲ ಬಾರಿಗೆ ಪ್ರಯೋಗಿಸಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರಡಿಸಿದ್ದ ತಲೆ ಮರೆಸಿಕೊಂಡಿರುವ ಆರ್ಥಿಕ ಅಪರಾಧಿಗಳ ಸುಗ್ರೀವಾಜ್ವೆಯನ್ವಯ ಜಾರಿ ನಿರ್ದೇಶನಾಲಯ ಮುಂಬೈನಲ್ಲಿರುವ ವಿಶೇಷ ನ್ನಾಯಾಲಯದ ಮುಂದೆ ಅರ್ಜಿ ಸಲ್ಲಿಸಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಕಾಯ್ದೆಯಡಿ ತಲೆ ಮರೆಸಿಕೊಂಡಿರುವ ಸುಸ್ತಿದಾರನಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಆಸ್ತಿಗಳನ್ನು ಮುಟ್ಟಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ಜಾರಿ ನಿರ್ದೇಶನಾಲಯಕ್ಕೆ ನೀಡಿದೆ ತನ್ನ ಭೂಪ್ರದೇಶದಲ್ಲಿರುವ ಎಲ್ಲ ಭಯೋತ್ವಾದಕ ಅಡಗುದಾಣಗಳನ್ನು ಧ್ವಂಸಗೊಳಿಸಬೇಕು ಎಂದು ನೀಡಿದ್ದ ಸೂಚನೆಯನ್ನು ಅಮೆರಿಕ ಮತ್ತೊಮ್ನೆ ಪಾಕಿಸ್ತಾನಕ್ಕೆ ನೆನಪಿಸಿದೆ

ಇವುಗಳನ್ನು ನಿರ್ನಾಮಗೊಳಿಸಲು ಪಾಕಿಸ್ತಾನದಿಂದ ಸಂಪೂರ್ಣ ಸಹಕಾರವನ್ನು ಅಮೆರಿಕ ನಿರೀಕ್ಷಿಸುತ್ತದೆ ಎಂದು ಹೇಳಿದ್ದಾರೆ